ಯಡಿಯೂರಪ್ಪ

ಿಸಿ ನೆರೆ ಪಾವಳಿ ರಾಜ್ಯದಲ್ಲಿ ಕೃಷಿ

ಿ ದೀಪಾವಳಿ ಪಭ್ಗದ ಮೂರನೆಯ ದಿನವಾದ ಇಂದು ರಾಜ್ಯಾದ್ಯಂತ ಬಲಿಪಾಡ್ವಮಿ ದಿನ ಆಚರಣೆ

ಕೇಂದ್ರ ಸರ್ಕಾರ ಮೊದಲ ಕಂತಿನ ಪಣ ಬಿಡುಗಡೆ ಮಾಡಿದ್ದು ಕೇಂದ್ರ ಸರ್ಕಾರಕ್ಕೆ ರಾಜ್ಯದಲ್ಲಿನ ನೆರೆ ಹಾವಳಿ ಪರಿಸ್ಥಿತಿ ಕುರಿತು ಈಗಾಗಲೇ ಮನವರಿಕೆ ಮಾಡಿಕೊಡಲಾಗಿದೆ ಹೆಚ್ಚಿನ ಪರಿಹಾರಕ್ಕಾಗಿ ಮತ್ತೊಮ್ಮೆ ಮನವಿ ಮಾಡಲಾಗುವುದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚನ ಪರಿಹಾರ ನೀಡುವ ನಿರೀಕ್ಷೆ ಇದೆ ಎಂದು ಮುಖ್ಯಮಂತ್ರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ

ಇದರಲ್ಲಿ ಸಂತ್ರಸ್ತರಿಗೆ ತಲುವುದು ಎಷ್ಟು ಎಂದು ಪ್ರಕ್ನಿಸಿರುವ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬಿಜೆಪಿ ಸರ್ಕಾರದಿಂದ ರಾಜ್ಯ ದುರ್ದಿನಗಳನ್ನು ಕಾಣುತ್ತಿದೆ ಆರೋಪಿಸಿದೆ

ಎಸ್ ಆರ್ ಟ

ನೌಕರರಿಗೆ ವೇತನ ನೀಡದಿರುವುದು ಸರ್ಕಾರದ ಆಡಳಿತ ವೈಫಲ್ಯವನ್ನು ಎಕ್ಷಿ ತೋರಿಸುತ್ತದೆ ಎಂದು ಕೆ

ಮಾಜಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಟೀಕಿಸಿದ್ದಾರೆ

ಸರ್ಕಾರ ಕೂಡಲೇ ಈ ಕುರಿತು ಗಮನ ಹರಿಸಬೇಕು ಎಂದು ಟ್ಲಿಟ್ ಮೂಲಕ ಆಗ್ರಹಿಸಿದ್ದಾರೆ

ತ್ಯತೀಯ ಭಾಷೆ ಒಂದಿ ಕನ್ನಡ ಮಾಧ್ಯಮದಲ್ಲಿ ಗಣಿತ ವಿಜ್ವಾನ ಮತ್ತು ಸಮಾಜ ವಿಜ್ವಾನ ತರಗತಿಗಳ ವಿಡಿಯೊ ಪಾಠಗಳನ್ನು ಮಾಡಲಾಗುತ್ತದೆ ರಾಜ್ಯದ ಕರಾವಳಿ ಸೇರಿದಂತೆ ದಕ್ಷಿಣ ಒಳನಾಡಿನ ಹಲವು ಜಿಲ್ಲೆಗಳಲ್ಲಿ ಮುಂದಿನ ಐದು ದಿನ ಮೋಡ ಕವಿದ ವಾತಾವರಣ ಇರಲಿದ್ದು ಸಾಧಾರಣ ಮಳೆಯಾಗುವ ಮುನೂಚನೆ ಇದೆ ಎಂದು ಪವಾಮಾನ ಇಲಾಖೆ ಮಾಹಿತಿ ನೀಡಿದೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಲ್ಲದೆ ದಕ್ಷಿಣ ಒಳನಾಡಿನ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಹಾಸನ ಕೊಡಗು ಕೋಲಾರ ಮಂಡ್ಯ ಮೈಸೂರು ರಾಮನಗರ ಮತ್ತು ತುಮಕೂರು ಜಿಲ್ಲೆಗಳ ಕೆಲವು ಕಡೆ ಅಲ್ಲಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆಯದೆ ಎಂದು ಇಲಾಖೆ ತಿಳಿಸಿದೆ

ಪ್ರಾಂಕುಪಾಲರ ಹುದ್ದೆಗೆ ಪದೋನ್ನತಿ ಹೊಂದುತ್ತಿರುವ ಎಲ್ಲ ಉಪನ್ನಾಸಕರಿಗೆ ಅನುಕೂಲವಾಗಲೆಂದು ಎ

ಸಿ ಈ ಮೂರೂ ವಲಯಗಳಲ್ಲಿ ಲಭ್ಯವಿರುವ ಖಾಲಿ ಹುದ್ದೆಗಳಗೆ ಏಕಕಾಲಕ್ಷೆ ಕೌನ್ಲೆಲಿಂಗ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಬಾತೆ ಸಚಿವ ಎಸ್

ನಾಳೆಯಿಂದ ಪ್ರಾರಂಭವಾಗಲಿರುವ ಉಪನ್ಯಾಸಕರ ಕೌನ್ಸೆಲಿಂಗ್ ಪ್ರಕ್ರಿಯೆಯಲ್ಲಿ ಯಾವುದೇ ವಲಯದಲ್ಲಿ ಗರಿಷ್ಠ ವಿದ್ಯಾರ್ಥಿಗಳ ಸಂಬ್ಯೆಯನ್ನು ಹೊಂದಿರುವ ಕಾಲೇಜುಗಳಿಗೆ ಮೊದಲ ಆದ್ಯತೆಯ ಕೌನ್ಲೆಲಿಂಗ್ ನಡೆಸಲಾಗುವುದು ಎಂದು ಸಚವರು ತಮ್ಮ ಘೆಸ್ಬುಕ್ ಪುಟದಲ್ಲಿ ಮಾಹಿತ ನೀಡಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಇಂದು ಬಲಿಪಾಡ್ಕಮಿ

ಪೌರಾಣಿಕ ಕಥೆಯ ಪ್ರಕಾರ ದಾನಶೂರ ದೈತ್ಯರಾಜ ಬಲಿ ಚಕ್ರವರ್ತಿಯ ಬಳಿಗೆ ವಾಮನ ಅವತಾರಿಯಾಗಿ ಬಂದ ಮಹಾವಿಷ್ಟು ಬಲಿಯಿಂದ ಮೂರು ಹೆಜ್ಜೆ ಊರುವಷ್ಟು ಭೂಮಿಯನ್ನು ದಾನವಾಗಿ ಪಡೆದು ಎರಡು ಹೆಜ್ಜೆಗಳಲ್ಲಿ ಆಕಾಶ ಭೂಮಿಗಳನ್ನು ಆಳೆದುಕೊಂಡು ತ್ರಿವಿಕ್ರಮನಾಗಿ ಬೆಳೆದು ಮೂರನೇ ಹೆಡ್ಡೆಯನ್ನು ಬಲಿಯ ಕೋರಿಕೆಯಂತೆ ಅವನ ತಲೆಯ ಮೇಲಿಟ್ಟು ಬಲಿಚ್ರವರ್ತಿಯನ್ನು ಪಾತಾಳಕ್ಕೆ ತುಳಿದುಬಿಡುತ್ತಾನೆ ಆಗ ಬಲಿಯ ಭಕ್ತಿಯನ್ನು ಮತ್ತು ದಾನ ತೀಲಗುಣವನ್ನು ಮೆಚ್ಚದ ವಿಷ್ಣು ಪ್ರತಿವರ್ಷ ಒಂದು ದಿನ ಅವನ ಹೆಸರಿನಲ್ಲಿ ಪೂಜೆ ನಡೆಯುವಂತೆ ವರ ನೀಡುತ್ತಾನೆ ಆ ರೀತಿ ಆಚರಿಸಲ್ಲಡುವ ದಿನವೇ ಬಲಿಪಾಡ್ಕಮಿ ಇಂದು ಬಲಿ ಚಕ್ರವರ್ತಿ ಭೂಲೋಕ ಸಂಚಾರಕ್ಕೆ ಬರುತ್ತಾನೆಂಬ ನಂಬಿಕೆಯಲ್ಲಿ ಬಲೀಂದ್ರಪೂಜೆ ನಡೆಯುತ್ತದೆ

ಮುಂದಿನ ವರ್ಷ ದೀಪಾವಳಿ ಪಬ್ಬದ ಪನ್ನೊಂದು ದಿನಕ್ಕೂ ಮೊದಲು

ವರ್ಷದಲ್ಲಿ ಕೇವಲ ಕೆಲವೇ ದಿನಗಳು ಮಾತ್ರ ದರ್ಶನಭಾಗ್ಯ ಕಲ್ಲಿಸುವ ಹಾಸನಾಂಬ ದೇವಿಯ ದರ್ಶನಕ್ಕೆ ಜಿಲ್ಲೆ ಅಲ್ಲದೆ ನೆರೆ ರಾಜ್ಯಗಳಿಂದಲೂ ಸಪಸ್ತಾರು ಭಕ್ತರು ಬರುತ್ತಾರೆ ಕೋವಿಡ್ ಓನ್ನೆಲೆ ಈ ಬಾರಿ ಜಿಲ್ಲಾಡಳಿತ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ನೀಡಿರಲಿಲ್ಲ ಆದರೆ ಬಲ್ಲಾಡಳತ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಬಳಿ ಭಕ್ತಾದಿಗಳು ಮನವಿ ಮಾಡಿದ ಹಿನ್ನೆಲೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ದರ್ಶನಕ್ಕೆ ಅವಕಾಶ ನೀಡಿಲಾಗಿತ್ತು ಇತಿಹಾಸ ಪ್ರಸಿದ್ಧ ದಕ್ಷಿಣ ಕಾತೀ ಕ್ಷೇತ್ರವೆಂದೇ ಪ್ರಸಿದ್ಧವಾಗಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಶ್ರೀ ಭೋಗನಂದೀತ್ವರ ದೇವಾಲಯ ಹಾಗೂ ಆವರಣದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಈ ಬಾರಿ ದೀಪ ಪಚ್ಚಿವಂತಿಲ್ಲ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆರ್ ಲತಾ ತಿಳಿಸಿದ್ದಾರೆ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿರುವ ಅವರು ಇಂದಿನಿಂದ ಕಾರ್ತಿಕ ಸೋಮವಾರ ಆರಂಭವಾಗುತ್ತಿರುವ ಹಿನ್ನೆಲೆ ನಂದಿಯ ಶ್ರೀ ಭೋಗನಂದೀಶ್ವರ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನೇರವೇರಲಿವೆ ಹಾಗೂ ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕಾಗಿ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು ಮಡಿಕೇರಿ ತಾಲೂಕನ ಪಾಡಿ ಶ್ರೀ ಇಗ್ಗುತ್ತಪ್ಪ ದೇವಾಲಯದಲ್ಲಿ ನಿನ್ನೆ ಕೊಡಗು ಜಿಲ್ಲೆಯ ಶ್ರಮುಖ ಸುಗ್ಗಿ ಹಬ್ಬವಾಗಿರುವ ಹುತ್ತರಿ ಹಬ್ಬದ ಆಚರಣೆಗೆ ಜ್ಯೋತಿಷಿಗಳು ಮುಹೂರ್ತ ನಿಗಧಿಗೊಳಿಸಿದ್ದಾರೆ

ಹುಣ್ಣೆಮೆಯ ದಿನದಂದು ಪೂರ್ಣ ಚಂದಿರನ ದೆಳಕಿನಲ್ಲಿ ಕೊಡಗಿನಲ್ಲಿ ಹುತ್ತರಿ ಪಭ್ವವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ

ಯಡಿಯೂರಪ್ಪ

ದೀಪಾವಳ ಹಬ್ಬದ ಮೂರನೆಯ ದಿನವಾದ ಇಂದು ರಾಜ್ಯಾದ್ಯಂತ ಬಲಿಪಾಡ್ವಮಿ ದಿನ ಆಚರಣೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು